ಕೊರೊನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಎಲ್ಲಾ ಆಸ್ತ್ರತೆಗಳನ್ನು ಸಂಪರ್ಕಿಸುವ ಕೇಂದ್ರೀಕೃತ ವ್ಯವಶ್ಯೆಗೆ ಸಚವ ಡಾ ಕೆ

ಚಾಲನೆ

ದಿನಗೂಲಿ ನೌಕರರು ಮತ್ತು ರೈತರ ಕಾರ್ಯಚಟುವಟಿಕೆಗಳಿಗೆ ವಿನಾಯಿತಿ ನೀಡಲಾಗಿದೆ

ಕೃಷಿ ಕ್ಷೇತ್ರದ ಎಲ್ಲಾ ಚಟುವಟಕೆಗಳಿಗೆ ವಿನಾಯಿತಿ ನೀಡಲಾಗಿದೆ ಇಬ್ಬರು ಚಾಲಕರು ಹಾಗೂ ಓರ್ವ ಸಹಾಯಕನೊಂದಿಗೆ ಸರಕು ಸಾಗಾಣೆ ಮಾಡುವ ಎಲ್ಲಾ ವಾಹನಗಳ ಸಂಚಾರಕ್ಕೆ ಅವಕಾಶಕಲ್ಪಿಸಲಾಗಿದೆ ಹಣಕಾಸು ಮತ್ತು ಆರೋಗ್ಯ ಸಂಬಂಧಿತ ಎಲ್ಲಾ ಚಟುವಟಿಕೆಗಳು ಅಭಾದಿತವಾಗಿ ನಡೆಯಲಿದ್ದು ಅಗತ್ಯ ವಸ್ತುಗಳ ಸಾಗಾಟ ಉತ್ಪಾದನಾ ಚಟುವಟಿಕೆಗಳು ಸ್ವಳೀಯ ಚಿಲ್ಲರೆ ಮತ್ತು ಸಗಟು ಮಾರಾಟ ಮಳಿಗೆಗಳು ಇ ಕಾಮರ್ಸ್ ಕಂಪನಿಗಳು ಸ್ವಯಂ ಉದ್ಯೋಗದಲ್ಲಿರುವ ಎಲೆಕ್ಟೀಷಿಯನ್ ಫ್ಲೆಂಬರ್ ಮೋಟಾರು ವಾಹನ ಮೆಕಾನಿಕ್ಗಳು ಕಾರ್ಪೆಂಟರ್ಗಳು ಕಂಟ್ಟಿನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಬೇರೆಕಡೆ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ನಗರ ಸ್ವಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸ್ವಳೀಯವಾಗಿ ಲಭ್ಯವಿರುವ ಕಾರ್ಮಿಕರನ್ನು ಬಳಸಿಕೊಂಡು ನಿರ್ಮಾಣ ಚಟುವಟಿಕೆ ನಡೆಸಬಹುದಾಗಿದೆ

ನೀರಾವರಿ ಯೋಜನೆಗಳು ಅಂಚೆ ಸೇವೆಗಳು ರೈಲ್ವೆ ಸರಕು ಸಾಗಾಣೆ ಕಾರ್ಯಚರಣೆಗಳನ್ನು ಮೂರ್ಣ ಪ್ರಮಾಣದಲ್ಲಿ ಆರಂಭಿಸಬಹುದಾಗಿದೆ

ಸಭೆಯಲ್ಲಿ ಎಲ್ಲಾ ಜೆಲ್ಲಾಧಿಕಾರಿಗಳು ಮೊಲೀಸ್ ವರಿಷ್ಠಾಧಿಕಾರಿಗಳು ವೈದ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಜ್ಞ ಸರ್ಕಾರಗಳ ಮುಖ್ಯ ಕಾರ್ಯದರ್ತಿಗಳು ಹಾಗೂ ಹೊಲೀಸ್ ಮಹಾನಿರ್ದೇತಕರುಗಳ ಜತೆ ಸಂವಾದ ನಡೆಸಿ ಕೇಂದ್ರದ ಕಟ್ಲಪಾಡುಗಳನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಕುರಿತು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು

ಆ ನಂತರ ಕೆಲವು ವಿನಾಯಿತಿಗಳನ್ನು ನೀಡಿದ್ದು ಮಾರ್ಗಸೂಚಿ ಅನುಷ್ಠಾನಗೊಳಿಸುವಾಗ ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಅವರು ಸೂಚಿಸಿದ್ದಾರೆ ಸಂವಾದದಲ್ಲಿ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ತಿಗಳು ಕೇಂದ್ರ ಗೃಹ ಮತ್ತು ಆರೋಗ್ಯ ಇಲಾಖೆ ಕಾರ್ಯದರ್ತಿಗಳು ಭಾಗವಹಿಸಿದ್ದರು ಈ ಮಧ್ಯೆ ಕೇಂದ್ರ ಗೃಪ ಕಾರ್ಯದರ್ತಿಯವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದು ಲಾಕ್ಡೌನ್ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಜಾರಿಗೆ ತರುವಂತೆ ಸೂಚಿಸಿದ್ದಾರೆ

ರಾಮುಲು ತಿಳಿಸಿದ್ದಾರೆ

ಇನ್ನೂ ಹಲವು ಶಂಕಿತರ ಗಂಟಲು ದ್ರವ ಮಾದರಿಯನ್ನು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ದಾಧಿಕಾರಿ ಅಭಿರಾಮ್ ಶಂಕರ್ ತಿಳಿಸಿದ್ದಾರೆ

ರಾಮುಲು ಹೇಳಿದ್ದಾರೆ ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೋಂಕು ನಿಯಂತ್ರಣಕ್ಕೆ ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾಮಾಜಕ ಅಂತರ ಕಾಯ್ದುಕೊಳ್ಳಲು ಆದ್ಭತೆ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ

ಇಡೀ ದೇಶದಲ್ಲೇ ಇದು ವಿನೂತನ ಪ್ರಯತ್ನವಾಗಿದ್ಲು

ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಗ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ತಿ ಜಾವೇದ್ ಅಖ್ತರ್ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಇಡೀ ರಾಜ್ಯದ ಎಲ್ಲಾ ಆಸ್ತೆಗಳ ಕೊರೊನಾ ಚಿಕಿತೆಯನ್ನು ಒಂದೇ ಕಡೆ ಕುಳಿತು ನಿಗಾವಹಿಸಲು ಇಂತಪ ಕ್ರಮದಿಂದ ಸಾಧ್ಯವಾಗಲಿದೆ ತಜ್ಜ ವೈದ್ಯರು ಮತ್ತು ಪ್ರಮುಖ ವೈದ್ಯಕೀಯ ಕಾಲೇಜುಗಳ ತರಬೇತಿ ಪಡೆಯುತ್ತಿರುವ ವೈದ್ಯರು ಈ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು

ಪ್ರತಿಪಕ್ಷ ಮುಖಂಡರು ವಾಸ್ತವದ ಆಧಾರದ ಮೇಲೆ ಮಾತನಾಡದೇಕು ಮೈಸೂರಿನಲ್ಲಿ ಮೊದಲ ಪ್ರಕರಣ ಪತ್ತೆ ಆದಾಗಲೇ ಅಲ್ಲಿ ಪಾಸಿಟವ್ ಪ್ರಕರಣಗಳು ಹೆಚ್ಚಾಗಲಿವೆ ಎಂಬುದು ತಿಳಿದು ಬಂದಿತ್ತು ಈಗ ಮೈಸೂರಿನಲ್ಲಿ ಪತ್ತೆಯಾಗಿರುವ ಕೇಸ್ ಎಲ್ಲವೂ ಹೋಮ್ ಕ್ವಾರಂಟೈನ್ ಆದವರು ದಿನಕಳೆದಂತೆ ಪ್ರಕರಣಗಳು ಕಡಿಮೆಯಾಗುತ್ತಿದ್ದು ಯಾರೂ ಸಹ ಭಯ ಪಡುವ ಅವಶ್ಯಕತೆಯಿಲ್ಲ

ರಾಜ್ಯದಲ್ಲಿ ಕೊರೊನಾ ವೈರಸ್ ನಿಯಂತ್ರಣಕ್ಕೆ ಸರಕಾರ ಅಗತ್ತ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪಶು ಸಂಗೋಪನಾ ಸಚವ ಪ್ರಭು ಚವ್ವಾಣ್ ಹೇಳಿದ್ದಾರೆ ಯಾದಗಿರಿಯ ಸುರಪುರ ನಗರದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನತೆ ಸಾಮಾಜಿಕ ಅಂತರ ಕಾಯ್ದಕೊಂಡು ವೈಯಕ್ತಿಕ ಶುಚಿತ್ವಕ್ಕೆ ಆದ್ಲತೆ ನೀಡಬೇಕು ಎಂದು ಕಿವಿಮಾತು ಹೇಳಿದ್ದಾರೆ

ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನಕಾಯಿಲೆ ಉಲ್ಲಣಗೊಳ್ಳುತ್ತಿದ್ದು ಮುಂದಿನವಾರ ಬೆಂಗಳೂರಿನ ಉನ್ನತ ಮಟ್ಟದ ವೈದ್ಯಾಧಿಕಾರಿಗಳು ಶಿವಮೊಗ್ಗ ಜಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಗ್ರಾಮೀಣಾಭಿವೃದ್ದಿ ಸಚಿವ ಕೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಲೆನಾಡು ಭಾಗದಲ್ಲಿ ಉಲ್ಲಣಗೊಂಡಿರುವ ಮಂಗನ ಕಾಯಿಲೆ ನಿಯಂತ್ರಣ ಕುರಿತಂತೆ ಉನ್ನತ ಮಟ್ಟದ ಸಭೆ ನಡೆಸಿ ಶಿವಮೊಗ್ಗ ಸಾಗರ ಸೊರಬ ತೀರ್ಥಹಳ್ಳ ಭಾಗದಲ್ಲಿ ಮಂಗನ ಕಾಯಿಲೆಗೆ ಕಾರಣವೇನು ಎನ್ನುವ ಕುರಿತು ಚರ್ಚಿಸಲಾಗಿದೆ ಮಂಗನ ಕಾಯಿಲೆ ಪರಡದಂತೆ ಹೆಚ್ಚಿನ ಗಮನ ನೀಡುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದರು ಉತ್ತರಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ವರ್ಗದ ಕಾರ್ಮಿಕರಿಗೆ ಸೋಪು ಸ್ಥಾನಿಟ್ಟೆಸರ್ ಹಾಗೂ ಮಾಸ್ಗೆಗಳನ್ನು ಕಾರ್ಮಿಕ ಇಲಾಖೆಯಿಂದ ವಿತರಣೆ ಮಾಡಲಾಗುತ್ತಿದೆ ಎಂದು ಜೆಲ್ಲಾ ಕಾರ್ಮಿಕ ಅಧಿಕಾರಿ ಕುಮಾರ್ ತಿಳಿಸಿದ್ದಾರೆ

ಕೇಂದ್ರ ಭೂ ವಿಜ್ಞಾನಗಳ ಸಚಿವಾಲಯದ ಕಾರ್ಯದರ್ತಿ ಮಾಧವನ್ ರಾಜೀವನ್ ಈ ಮಾಹಿತಿ ನೀಡಿದ್ದು ಜೂನ್ ಮಧ್ಯದಿಂದ ಸೆಪ್ಪಂಬರ್ವರೆಗೆ ದೇತದ ವಿವಿದ ಶ್ರದೇಶಗಳಿಗೆ ಮುಂಗಾರು ಪ್ರವೇತಿಸಲಿದೆ

ಈ ಮಧ್ಯೆ ರಾಜ್ಯದಲ್ಲಿ ಒಣಹವೆ ಇತ್ತು ಮುನೂಚನೆಯಂತೆ ರಾಜ್ಯದ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ

ರಂಜಾನ್ ತಿಂಗಳಲ್ಲಿ ಲಾಕ್ಡೌನ್ ನಿರ್ಬಂಧಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಮುಸ್ಲಿಂ ಧಾರ್ಮಿಕ ಮುಖಂಡ ಮೌಲಾನಾ ಅಮೀರ್ ಎ ಶರೀಯತ್ ಮೌಲಾನಾ ಸಗೀರ್ ಅಪ್ಪದ್ ಖಾನ್ ರತಾದಿ ಇಂದು ಮುಸ್ಲಿಂ ಸಮುದಾಯಕ್ಕೆ ಮನವಿ ಮಾಡಿದ್ದಾರೆ ಯಾವುದೇ ಮಾನ್ನ ಕಾರಣಗಳಲ್ಲದೆ ರಂಜಾನ್ ಉಪವಾಸಗಳನ್ನು ತಪ್ಪಿಸಬಾರದು ಈಗಾಗಲೇ ಹೇಳದಂತೆ ದಿನದ ಐದು ಹೊತ್ತಿನ ನಮಾಜನ್ನು ಮನೆಯಲ್ಲಿಯೇ ನಡೆಸಬೇಕು ಮತ್ತು ಮಸೀದಿಗಳಿಗೆ ಹೋಗಬಾರದು ತರಾವೀಹ್ ನಮಾಜ್ ಕುಟುಂಬ ಸದಸ್ನರೊಂದಿಗೆ ಮನೆಯಲ್ಲಿ ನಡೆಸಬೇಕು ಎಂದು ಬೆಂಗಳೂರಿನ ದಾರುಲ್ ಉಲೂಮ್ ಸಬಿಲುರ್ತಾದ್ಯಲ್ಲಿ ನಡೆದ ಇಮಾರತ್ ಎ ಷರಿಯಾ ನಾಯಕರ ಸಭೆಯಲ್ಲಿ ಅವರು ಹೇಳಿದರು

ಲಾಕ್ಡೌನ್ ಅವಧಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಿ ಸೆಟ್ರಿಗಾಗಿ ಜನರನ್ನು ಜಾಗೃತಗೊಳಿಸುವ ವ್ಯವಸ್ಥೆಗಳನ್ನು ಕೈಬಿಡಬೇಕು ಎಂದರು ಮಾಜಿ ಸಚಿವ ಜೆಡಿಎಸ್ ಮುಖಂಡ ಎಚ್

ರೇವಣ್ಣ ಇಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಆಲೂಗಡ್ಡ ಬೆಳಗಾರರ ಸಮಸ್ತೆಯ ಪರಿಪಾರಕ್ಷೆ ತ್ರಮಕ್ಕೆಗೊಳ್ಳಬೇಕು ಮತ್ತು ಪಾಸನ ಜಿಲ್ಲೆಯಲ್ಲಿ ಕೊರೊನಾ ಸಂಕಪ್ಪಕಾಗಿ ಹೆಚ್ಚಿನ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು

ಎಸ್ಡಿಆರ್ಎಫ್ನಲ್ಲಿರುವ ಅನುದಾನ ಬಳಕೆಗೆ ಸರ್ಕಾರ ಮಾರ್ಗಸೂಚಿ ಹೊರಡಿಸಬೇಕು ಎಂದರು

ಲಾಕ್ಡೌನ್ ಪರಿಸ್ತಿತಿಯಲ್ಲಿ ತರಕಾರಿ ಮತ್ತು ಇತರ ಕೆಡುವಂತಹ ಪದಾರ್ಥಗಳ ಅಂತರ ರಾಜ್ಯ ಸಾಗಾಣಿಕೆಗೆ ಈ ವ್ಯವಸ್ಥೆಯಿಂದ ಅನುಕೂಲವಾಗಲಿದೆ

ಲಕ್ಷಣಗಳು ಕಾಣಿಸಿಕೊಂಡಿದ್ದು ಅವರು ಮತ್ತೆ ಜೆಲ್ಲಾ ಕೋವೀಡ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ